ಸಂಶೋಧನೆ ಮತ್ತು ಸೋಂಕು ಪತ್ತೆ ಪರೀಕ್ಷೆಗಳ ಪ್ರಯತ್ನ ಕುರಿತಂತೆ ಸಮಗ ಪರಿಶೀಲನಾ ಸಭೆ ನಡೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಪ್ಯಾಕೇಜ್ ಅಡಿ ಈವರೆಗೆ ಡಿಜಿಟಲ್ ಪಾವತಿ

ಆರ್ಥಿಕ ನೆರವು

ವಿದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಭಾರತೀಯರನ್ನು ದೇಶಕ್ಕೆ ಕರೆತರುವ ಅತಿ ದೊಡ್ಡ ವಂದೇ ಭಾರತ್ ಮಿಷನ್ ಇಂದಿನಿಂದ ಆರಂಭವಾಗಲಿದೆ

ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ಮಾದ್ಯಮಗಳಿಗೆ ಮಾಹಿತಿ ನೀದಿ ಭಾರತೀಯ ರಾಯಭಾರ ಕಚೇರಿಗಳು ಆಯಾ ದೇಶಗಳಲ್ಲಿ ತೊಂದರೆಗೆ ಸಿಲುಕಿದ್ದ ಭಾರತೀಯರ ಸಂಪರ್ಕದಲ್ಲಿದ್ದು ಅವರನ್ನು ಕರೆ ತರಲು ಎಲ್ಲ ಸಿದ್ದತೆಗಳು ನಡೆದಿವೆ ಎಂದರು

ಔಷಧ ಅಭಿವ್ವದ್ಲಿಯಲ್ಲಿ ಮೂರು ಬಗೆಯ ವಿಧಾನಗಳನ್ನು ಅನುಸರಿಸಲಾಗಿದ್ದು ಅವುಗಳಲ್ಲಿ ಹಾಲಿ ಇರುವ ಔಷಧಗಳನ್ನು ಮತ್ತೆ ಅಭಿವೃದ್ದಿಗೊಳಿಸುವುದು ಸಹ ಸೇರಿದೆ ಎರಡನೇಯದಾಗಿ ಹೊಸದಾಗಿ ಔಷಧಗಳನ್ನು ಜೀವಕಣಗಳನ್ನು ಆಧರಿಸಿ ಅಭಿವೃದ್ದಿ ಪಡಿಸಲಾಗಿದ್ದು ಅವುಗಳ ಪ್ರಯೋಗಾಲಯದ ಪ್ರಮಾಣೇಕರಣ ಅಗತ್ಯವಿದೆ ಸಭೆಯಲ್ಲಿ ಪ್ರಧಾನಿ ಶೈಕ್ಷಣಿಕ ತಜ್ಞರು ಉದ್ಯಮ ಸರ್ಕಾರ ಒಂದುಗೂಡಿರುವುದರ ಕುರಿತು ಮಾಹಿತಿ ಸಂಗ್ರಹಿಸಿದರು ಅವರು ನಿಗದಿತ ಮಾನದಂದಗಳನ್ನು ಅನುಸರಿಸಿ ಅತ್ಯಂತ ವೇಗವಾಗಿ ಸಮನ್ನಯದಿಂದ ಸದ್ಯದ ಬಿಕ್ಕಟ್ಟಿನಿಂದ ಹೊರ ಬರಲು ವೈಜ್ಞಾನಿಕ ರೀತಿಯಲ್ಲಿ ಮಾರ್ಗೋಪಾಯಗಳನ್ನು ಕಂಡು ಹಿಡಿಯಬೇಕು ಎಂದು ಹೇಳಿದರು ಔಷಧ ಸಂಶೋಧನೆಯಲ್ಲಿ ತೊಡಗಿರುವ ವೈಜ್ಞಾನಿಕ ಸಮುದಾಯವನ್ನು ಪ್ರಧಾನಿ ಅಭಿನಂದಿಸಿದರು

ಆರ್ಥಿಕ ನೆರವನ್ನು ವಿತರಿಸಲಾಗಿದೆ

ಪಿಎಂಜಿಕೆಪಿ ಭಾಗವಾಗಿ ಸರ್ಕಾರ ಉಚಿತ ಆಹಾರಧಾನ್ಯಗಳಲ್ಲದೆ ಮಹಿಳೆಯರು ಬಡವರು ಹಿರಿಯ ನಾಗರಿಕರು ಮತ್ತು ರೈತರಿಗೆ ನಗದು ಪಾವತಿ ಪ್ರಕಟಿಸಿದೆ ಕ್ಷಿಪ್ರವಾಗಿ ಪ್ಯಾಕೇಜ್ ಅನುಷ್ಣಾನಗೊಳಿಸಲಾಗಿದ್ದು ಆ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರಂತರ ನಿಗಾ ಇರಿಸಿವೆ ಹಣಕಾಸು ಸಚಿವಾಲಯ ಮತ್ತು ಸಂಬಂಧಿಸಿದ ಸಚಿವಾಲಯಗಳು ಸಂಪುಟ ಸಚಿವಾಲಯ ಮತ್ತು ಪ್ರಧಾನಮಂತ್ರಿಗಳ ಕಚೇರಿ ಲಾಕ್ ಡೌನ್ ಅವಧಿಯಲ್ಲಿ ಯಾವ ಉದ್ದೇಶದಿಂದ ಪರಿಹಾರಗಳನ್ನು ಪ್ರಕಟಿಸಲಾಗಿದೆಯೋ ಅವುಗಳನ್ನು ಕ್ವಿಪ್ರಗತಿಯಲ್ಲಿ ಅಗತ್ಯವಿರುವವರಿಗೆ ತಲುಪುವಂತೆ ಮಾಡುವಲ್ಲಿ ಸರ್ವ ಪ್ರಯತ್ನಗಳನ್ನು ಕೈಗೊಂಡಿವೆ ಫಿಂಟೆಕ್ ಮತ್ತು ದಿಜಿಟಲ್ ತಂತ್ರಜ್ಞಾನ ಬಳಸಿಕೊಂಡು ಕ್ಷಿಪ್ರಗತಿಯಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮಾಡಲಾಗಿದೆ

ಗಳನ್ನು ಪಾವತಿಸಲಾಗಿದೆ

ಜಮೆ ಮಾಡಲಾಗಿದೆ

ಜಮೆ ಮಾಡಲಾಗಿದೆ

ಆರ್ಥಿಕ ನೆರವು ಸ್ವೀಕರಿಸಿದ್ದಾರೆ

ಏಪ್ರಿಲ್ ಮೇ ಮತ್ತು ಜೂನ್ ಅವಧಿಗೆ ಎಲ್ಲ ವ್ಯಕ್ತಿಗಳಿಗೆ ಅವರು ಅರ್ಹತೆ ಹೊಂದಿರುವುದಕ್ಕಿಂತ ಎರದು ಪಟ್ಟು ಹೆಚ್ಚು ಆಹಾರ ಧಾನ್ಯಗಳನ್ನು ವಿತರಿಸಲಾಗುತ್ತಿದೆ ಎಂದು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ

ಸಭೆಯಲ್ಲಿ ಪ್ರಧಾನಮಂತಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯದಿ ಫಲಾನುಭವಿಗಳಿಗೆ ಆಹಾರ ಧಾನ್ಯಗಳ ಸ್ಥಿತಿಗತಿಗಳ ಕುರಿತು ಪರಾಮರ್ಶಿಸಲಾಯಿತು

ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೋಂಕು ಹರಡುವುದನ್ನು ತಡೆಯಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಪ್ರಕಟಿಸಿದೆ

ಎಲ್ಲ ಸ್ಲಾ ಬ್ಗಳಲ್ಲಿ ದರ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಮದ್ಯ ದುಬಾರಿಯಾಗಲಿದೆ

ಕೋವಿಡ್ ಸಂಕಷ್ಲದ ಈ ಸಮಯದಲ್ಲಿ ಹೋಟೆಲ್ಗಳಲ್ಲಿ ಮತ್ತು ರೆಸ್ಸೋರೆಂಟ್ಗಳ ಅಡಿಗೆ ಮನೆಗಳಲ್ಲಿ ಸಿದ್ದ ಪದಿಸಿದ ಆಹಾರವನ್ನು ಪಾರ್ಸಲ್ ಮತ್ತು ಮನೆ ವಿತರಣೆಗೆ ಕಾರ್ಯನಿರ್ವಹಿಸಲು ಅನುಮತಿ ನೀಡಲಾಗಿದೆ ಎಂದು ಕರ್ನಾಟಕ ಸರ್ಕಾರ ಸ್ಪಷ್ಟನೆ ನೀಡಿದೆ ಸರ್ಕಾರದ ಮುಖ್ಯಕಾರ್ಯದರ್ಶಿ ಟಿ

ಕೇಂದ್ರ ಸರ್ಕಾರ ಮೊಬೈಲ್ ಅಥವಾ ಸ್ದಿರ ದೂರವಾಣಿ ಹೊಂದಿರುವ ಸಾರ್ವಜನಿಕರಿಗೆ ಆರೋಗ್ಯ ಸೇತು ಐವಿಆರ್ಎಸ್ ಸೇವೆ ಆರಂಭಿಸಿದೆ ದೇಶಾದ್ಯಂತ ಈ ಸೇವೆ ಲಭ್ಯವಿದ್ದು ಶುಲ್ಕರಹಿತವಾಗಿರಲಿದೆ

ಅವರ ಮಾಹಿತಿ ಮೇರೆಗೆ ಜನರ ಆರೋಗ್ಯ ಸ್ಥಿತಿಯನ್ನು ದ್ವಧೀಕರಿಸಲಾಗುವುದು